ಥೈಲ್ಯಾಂಡ್ಗೆ ಮೂರು ದಿನಗಳ ಭೇಟಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಧ್ಯಾಷ್ನ ಬ್ಯಾಂಕಾಕ್ ತಲುಪಿದರು

ಬ್ಬಾಂಕಾಕ್ ತೆರಳುವ ಮುನ್ನ ಪ್ರಧಾನಿಯವರು ತಮ್ನ ಸಂದೇಶದಲ್ಲಿ ಭಾರತದ ವಿದೇಶಾಂಗ ನೀತಿಯಲ್ಲಿ ಅದರಲ್ಲೂ ಪೂರ್ವದಲ್ಲಿ ಸ್ಕ್ರಿಯ ನೀತಿಯಲ್ಲಿ ಆಸಿಯಾನ್ ಒಕ್ಕೂಟಕ್ಕೆ ಸಂಬಂಧಿಸಿದ ಶೃಂಗಸಭೆಗಳು ಅತ್ಯಂತ ಮಹತ್ವದ್ದು ಎಂದು ಹೇಳಿದ್ದಾರೆ ಆಸಿಯಾನ್ ರಾಷ್ಷಗಳೊಂದಿಗಿನ ಬಾಂಧವ್ಯ ಹೆಚ್ಚಿಸಲು ಭಾರತ ಉತ್ಸುಕವಾಗಿದೆ ಭಾರತ ಪೆಸಿಫಿಕ್ ವಲಯದಲ್ಲಿ ದೇಶದ ದೃಷ್ಟಿಕೋನ ಪ್ರಸ್ತುತಪಡಿಸಲು ಈ ಶೃಂಗಸಭೆಗಳು ಉತ್ತಮ ವೇದಿಕೆಯಾಗಿವೆ ಎಂದು ಅವರು ತಿಳಿಸಿದ್ದಾರೆ ಬ್ಬಾಂಕಾಕ್ನ ರಾಷ್ಸೀಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಸಂಜೆ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಮಂತ್ರಿ ಭಾರತೀಯ ಸಮುದಾಯದವರು ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ತಮ್ಮ ಮೂಲ ಸಂಸ್ಕೃತಿಯನ್ನು ಮರೆಯುವುದಿಲ್ಲ ಭಾರತ ಹಾಗೂ ಇತರ ರಾಷ್ಷಗಳೊಂದಿಗಿನ ಬಾಂಧವ್ದ ವೃದ್ದಿಯಲ್ಲಿ ಭಾರತೀಯ ಸಮುದಾಯದ ಪಾತ್ರ ಮಹತ್ವದ್ದು ಎಂದರು

ಭಯೋತ್ವಾದನೆ ಪಿಡುಗನ್ನು ಪತ್ತಿಕ್ಕಲುಇರುವ ಏಕೈಕ ಮಾರ್ಗವೆಂದರೆ ಈಗಿರುವ ಎಲ್ಲ ಅಂತಾರಾಷ್ಷೀಯ ಕಾನೂನುಗಳು ಹಾಗೂ ಯಾವುದೇ ವಿನಾಯಿತಿ ಅಥವ ಧ್ವಂದ್ವ ನೀತಿಗಳಲ್ಲದ ವ್ಯವಸ್ಠೆಯನ್ನು ಬಲಗೊಳಿಸಿ ಅನುಷ್ಣಾನಗೊಳಿಸುವುದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಅವರು ಉಜ್ಜಕಿಸ್ತಾನ್ನ ತಾಷ್ಕೆಂಟ್ನಲ್ಲಿಂದು ಷಾಂಪ್ವಾ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಮಾತನಾಡುತ್ತಿದ್ದರು ಸಮಾಜಗಳನ್ನು ಅಸ್ತವ್ಯಸ್ತಗೊಳಿಸುವುದನ್ನು ಮುಂದುವರಿಸಿರುವ ಭಯೋತ್ಪಾದನೆ ಅಭಿವೃದ್ದಿ ಪ್ರಯತ್ನಗಳನ್ನು ಕುಂಠಿತಗೊಳಿಸುತ್ತಿದೆ ಈ ಹಾವಳಿ ನಿಗ್ರಹಿಸಲು ಎಸ್ಸಿಒ ದೇಶಗಳು ಒಗ್ಗೂಡಬೇಕಾದ್ದು ಮಹತ್ವದ್ದು ಎಂದು ಅವರು ಹೇಳಿದರು ಜನತೆಯ ಭವಿಷ್ಣವನ್ನು ಗಟ್ಟಗೊಳಿಸಿ ಅವರಿಗೆ ಉತ್ತಮ ಬದುಕನ್ನು ಖಾತರಿಗೊಳಿಸುವುದಕ್ಕೆ ಆರ್ಥಿಕ ಸಹಕಾರ ಬುನಾದಿಯಾಗಿರುತ್ತದೆ ಎಂದು ಅವರು ಹೇಳಿದರು ಏಕಪಕ್ಷೀಯತೆ ಮತ್ತು ರಕ್ಷಣಾತ್ಮಕತೆ ಮಾರಿಗೂ ಒಳತು ಉಂಟುಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಭಾರತ ಪಾರದರ್ಶಕತೆ ಕಾನೂನು ಆಧರಿತ ಮುಕ್ತ ಸೇರ್ಪಡಿತ ಹಾಗೂ ಭೇದ ಭಾವ ರಹಿತ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಬದ್ದವಾಗಿಯೇ ಉಳಿದಿರುತ್ತದೆ ಇದಕ್ಕೆ ಜಾಗತಿಕ ವ್ಯಾಪಾರ ಸಂಘಟನೆ ಕೇಂದ್ರಸ್ಥಾನದಲ್ಲಿರುತ್ತದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು ವ್ಯಾಪಾರ ನಿರ್ವಹಣೆ ಹಾಗೂ ಭಾರತದಲ್ಲಿ ಹೂಡಿಕೆಗೆ ಪಾಲುದಾರ ದೇಶಗಳಿಗೆ ಆರ್ಥಿಕ ಜೀವಿ ಪರಿಸರ ವ್ಚವಸ್ಥೆಯನ್ನು ಕಲ್ಪಿಸಿಕೊಡಲು ಭಾರತ ಬದ್ದವಾಗಿವೆ ಎಂದು ಅವರು ತಿಳಿಸಿದರು

ತನ್ನ ನೆಲದಲ್ಲಿ ಭಯೋತ್ಪಾದನಾ ತರಬೇತಿ ಮತ್ತು ಭಯೋತ್ಪಾದನೆಗೆ ಹಣಕಾಸು ನೆರವು ತಡೆಯುವಲ್ಲಿ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನು ಅಮೆರಿಕ ತರಾಟೆಗೆ ತೆಗೆದುಕೊಂಡಿದೆ

ಜೈಷ್ ಎ ಮೊಹಮದ್ ಮುಂತಾದವುಗಳನ್ನು ನಿಯಂತ್ರಿಸುವಲ್ಲಿ ಭಯೋತ್ಪಾದನಾ ತರಬೇತಿ ತಡೆಯುವಲ್ಲಿ ಪಾಕಿಸ್ತಾನ ಗಣನೀಯವಾಗಿ ವಿಫಲವಾಗಿದೆ ಎಂದು ವರದಿ ತಿಳಿಸಿದೆ ಅಮೆರಿಕ ವಿದೇಶಾಂಗ ಇಲಾಖೆಯ ಭಯೋತ್ವಾದನೆ ವಿರುದ್ದದ ಸಮನ್ವಯ ಅಧಿಕಾರಿ ಮತ್ತು ರಾಯಭಾರಿ ನಥನ್ ಸೇಲ್ಸ್ ಅವರು ವಾಷಿಂಗ್ಟನ್ನಲ್ಲಿ ಈ ವರದಿ ಬಿಡುಗಡೆ ಮಾಡಿದರು ಪಾಕಿಸ್ತಾನದಲ್ಲಿ ಲಷ್ಕರೆ ಎ ತೊಯ್ಟಾ ಸೇರಿದಂತೆ ಭಯೋತ್ಪಾದನಾ ಸಂಘಟನೆಗಳ ಮೇಲೆ ಅಮೆರಿಕಾದ ದಿಗ್ಬಂಧನವನ್ನು ಸಮಾನವಾಗಿ ಅನುಷ್ಠಾನಗೊಳಿಸಿಲ್ಲ ಎಂದು ವರದಿ ತಿಳಿಸಿದೆ

ಭಾರತ ಮತ್ತು ಪಾಕಿಸ್ತಾನ ನಡುವಣ ಮಾತುಕತೆಗೆ ಅಡ್ಡಿಯಾಗಿರುವ ಭಯೋತ್ಪಾದನಾ ಚಟುವಟಕೆಗಳನ್ನು ಪತ್ತಿಕ್ಕಲು ಪಾಕಿಸ್ತಾನ ರಚನಾತ್ಕಾಕ ಸುಸ್ವಿರ ಕ್ರಮ ಕೈಗೊಳ್ಳಬೇಕು ಎಂದು ಇತ್ತೀಚೆಗೆ ಅಮೆರಿಕಾದ ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಆಗ್ರಹಿಸಿದ್ದರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಖಾತೆ ಸಚಿವ ಡಿ

ಸದಾನಂದ ಗೌಡ ಬೆಂಗಳೂರಿನಲ್ಲಿಂದು ನೌಕರಿ ಫಾರ್ ಯು ಡಾಟ್ ಕಾಮ್ ಅಂತರ್ಜಾಲ ತಾಣವನ್ನು ಉದ್ವಾಟಿಸಿದರು ಉದ್ಯೋಗ ಬಯಸುವವವರು ಹಾಗು ಉದ್ಯೋಗ ನೀಡುವವರು ಈ ಜಾಲತಾಣದಲ್ಲಿ ತಮ್ನ ಮಾಹಿತಿಯನ್ನು ಅಪ್ಲೋಡ್ ಮಾಡಬಹುದಾಗಿದೆ ಎಂದು ಅವರು ತಿಳಿಸಿದರು

ಅವರಿಗೆ ಹೆಚ್ಚಿನ ಕೌಶಲ್ಯ ನೀಡಲು ಕೇಂದ್ರ ಸರ್ಕಾರ ಕೌಶಲ್ಯ ಭಾರತಿ ಕಾರ್ಯಕ್ರಮ ಜಾರಿಗೆ ತಂದಿದೆ ಎಂದರು

ಆಧಾರ್ ಕಾರ್ಡ್ ಹಾಗೂ ವಿದ್ಯಾರ್ಹತೆಯ ಪ್ರಮಾಣ ಪತ್ರ ಇದ್ದಲ್ಲಿ ಕೌಶಲ್ಯ ತರಬೇತಿ ದೊರೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು

ಕೇಂದ್ರದ ಆವರಣದಲ್ಲಿ ಆನಂದನ್ ಅವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು ಅವರು ನೂರು ಇನ್ನೂರು ಮತ್ತು ನಾನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಯುದ್ದದ ಸಂದರ್ಭದಲ್ಲಿ ನಡೆದ ಸ್ತೋಟವೊಂದರಲ್ಲಿ ಆನಂದ್ನ್ ಅವರ ಎಡ ಮೊಣಕಾಲಿಗೆ ಪೆಟ್ಟಾಗಿತ್ತು ಚೀನಾ ಕ್ರೀಡಾಕೂಟಕ್ಕಾಗಿ ಈ ಶ್ರತಿಭಾವಂತ ಆಟಗಾರನಿಗೆ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಕೃತಕ ಕಾಲು ಮತ್ತು ಕೃತಕ ಪಾದವನ್ನು ಒದಗಿಸಿತ್ತು ಮಹಾರಾಷ್ಟದಲ್ಲಿ ಸರ್ಕಾರ ರಚನೆ ಕುರಿತು ಬಿಜೆಪಿ ಮತ್ತು ಶಿವಸೇನಾ ನಡುವಿನ ಕಗ್ಗಂಟು ಮುಂದುವರೆದಿದ್ದು ಈ ಮಧ್ಯೆ ಮೈತ್ರಿಕೂಟದ ಇತರ ಪಕ್ಷಗಳಾದ ಭಾರತೀಯ ರಿಪಬ್ಲಕನ್ ಪಾರ್ಟ ಆರ್ಪಿಐ ಮತ್ತು ರಾಷ್ಷೀಯ ಸಮಾಜವಾದಿ ಪಕ್ಷಗಳ ನಾಯಕರು ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಅವರನ್ನು ರಾಜಭವನದಲ್ಲಿಂದು ಭೇಟಿಯಾದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ಪಿಐ ಮುಖ್ಯಸ್ಥ ಮತ್ತು ಕೇಂದ್ರ ಸಚಿವ ರಾಮ್ದಾಸ್ ಅಠಾವಲೆ ಎನ್ಡಿಎ ಮೈತ್ರಿಕೂಟದ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದು ಸರ್ಕಾರ ರಚಿಸಲು ಬಿಜೆಪಿಗೆ ಆಹ್ವಾನ ನೀಡುವಂತೆ ಕೋರಲಾಗಿದೆ ಎಂದರು ಶೀಘ್ರ ಅಧಿಕಾರ ಹಂಚಿಕೆ ಕುರಿತು ಬಿಜೆಪಿಯೊಂದಿಗಿನ ಚರ್ಚೆಯನ್ನು ಪೂರ್ಣಗೊಳಿಸುವಂತೆ ಶಿವಸೇನಾ ನಾಯಕರಿಗೆ ಅಠಾವಲೆ ಆಗ್ರಹಿಸಿದರು ರಾಜಧಾನಿ ದೆಹಲಿ ಮತ್ತು ಎನ್ಸಿಆರ್ ಪ್ರದೇಶದಲ್ಲಿಂದು ಮಾಲಿನ್ಲ ಗುಣಮಟ್ಟ ಅತ್ಯಂತ ಕಳಪೆಯಾಗಿತ್ತು

ಮಾಲಿನ್ನ ಹೆಚ್ಲಳದಿಂದಾಗಿ ಸುಪ್ರೀಂಕೋರ್ಟ್ ಪರಿಸರ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರ ರಚಿಸಿದೆ ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಬರುವ ಮಂಗಳವಾರದವರೆಗೆ ನಿರ್ಮಾಣ ಕಾಮಗಾರಿ ಮಾಲಿನ್ಯ ಹೊರಸೂಸುವ ವಿವಿಧ ಕಾರ್ಖಾನೆಗಳು ಮತ್ತು ಜಲ್ಲಿ ಅರೆಯುವ ಚಟುವಟಕೆಗಳನ್ನು ನಿಷೇಧಿಸಲಾಗಿದೆ

ಓಡಿತಾದ ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ಇದೀಗ ಭಾರತ ಮತ್ತು ಅಮೆರಿಕ ನಡುವಣ ಮಹಿಳಾ ವಿಭಾಗದ ಹಾಕಿ ಪಂದ್ಯ ನಡೆಯುತ್ತಿದೆ